ರಾಷ್ಷಪತಿ ರಾಮನಾಥ್ ಕೋವಿಂದ್ ವಿಯೆಟ್ನಾಂ ಮತ್ತು ಆಸ್ಲೇಲಿಯಾ ದೇಶಗಳಿಗೆ ನಾಳೆಯಿಂದ ಅಧಿಕೃತ

ಚಂಡಮಾರುತದ ಮನ್ನೆಚ್ಚರಿಕೆ

ಆ ದೇಶದ ನೂತನ ರಾಷ್ಟಾಧಕ್ಷರಾಗಿ ಇಬ್ರಾಹಿಂ ಮೊಹಮ್ನದ್ ಸಾಲಿಹ್ ಅವರು ಅಧಿಕಾರ ಸ್ನೀಕರಿಸಿದ್ದಾರೆ ಅವರೊಂದಿಗೆ ಪ್ರಧಾನ ಮಂತ್ರಿಗಳು ನಿಯೋಗ ಮಟ್ಲದ ಮಾತುಕತೆಗಳಲ್ಲಿ ಪಾಲ್ಗೊಂಡು ಇಂದು ರಾತ್ರಿಯೇ ದೆಹಲಿಗೆ ಹಿಂತಿರುಗಲಿದ್ದಾರೆ ಮಾಲ್ಗೀವ್ಗನಲ್ಲಿ ನೂತನ ಸರ್ಕಾರದೊಂದಿಗೆ ಅಭಿವೃದ್ದಿ ಕಾರ್ಯಕ್ರಮಗಳಲ್ಲಿ ನಿಕಟವಾಗಿ ಕಾರ್ಯನಿರ್ವಹಿಸಲು ಭಾರತ ಸರ್ಕಾರ ಆಸಕ್ತವಾಗಿದೆ ಎಂದು ತಾವು ಅಧ್ಯಕ್ಷ ಸಾಲಿಹ್ ಅವರಿಗೆ ತಿಳಿಸುವುದಾಗಿ ಪ್ರಧಾನ ಮಂತ್ರಿಗಳು ಹೇಳಿದರು ವಿಶೇಷವಾಗಿ ಉಭಯ ದೇಶಗಳ ನಡುವೆ ಮೂಲಸೌಕರ್ಲ ಆರೋಗ್ಯ ರಕ್ಷಣೆ ಸಂಪರ್ಕ ಮತ್ತು ಮಾನವ ಸಂಪನ್ನೂಲ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಪರಸ್ವರ ಸಹಕಾರ ವರ್ಧನೆಗೆ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು ನೆರೆಹೊರೆಯ ಎರಡು ದೇಶಗಳ ನಡುವಣ ಐತಿಹಾಸಿಕ ಮತ್ತು ಸಾಂಸ್ಕತಿಕ ಸಂಬಂಧಗಳನ್ನು ಮತ್ತಷ್ನು ಬಲಪಡಿಸಲು ತಮ್ಮ ಈ ಭೇಟಿ ಸಹಕಾರಿ ಎಂದು ಮೋದಿ ಬಣ್ಣಿಸಿದರು ಕಳೆದ ಸೆಪ್ಟೆಂಬರ್ನಲ್ಲಿ ನಡೆದ ಮಾಲ್ವೀವ್ಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಪ್ರತಿಸ್ಪರ್ಧಿಯಾಗಿದ್ದ ಹಿಂದಿನ ರಾಷ್ಟಾಧ್ಯಕ್ಷ ಅಬ್ದುಲ್ಲಾ ಯಾಮಿನ್ ಅವರನ್ನು ಪರಾಭವಗೊಳಿಸಿ ಸಾಲಿಹ್ ಆಯ್ನೆಯಾದರು

ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಬೆಳಗ್ಗೆ ವಿಯೆಟ್ನಾಂಗೆ ಪ್ರಯಾಣ ಬೆಳೆಸಲಿದ್ದಾರೆ ಆಸ್ಸೇಲಿಯಾಗೆ ಭಾರತದ ರಾಷ್ಲಪತಿಯೊಬ್ಲರು ಭೇಟ ನೀಡುತ್ತಿರುವುದು ಇದೇ ಮೊದಲು ಭಾರತ ಪೆಸಿಫಿಕ್ ವಲಯದಲ್ಲಿ ಈಸ್ಸ್ ಇಂಡಿಯಾ ನೀತಿಯಡಿ ಉಭಯ ದೇಶಗಳ ನಡುವಣ ಮುಂದುವರಿದ ಬಾಂಧವ್ದದ ಭಾಗವಾಗಿ ರಾಷ್ಷಪತಿ ಈ ಭೇಟ ನೀಡುತ್ತಿದ್ದಾರೆ ಕೌಶಲ್ವಾಭಿವೃದ್ದಿ ಮತ್ತು ಉದ್ದಮಶೀಲತಾ ಸಚಿವಾಲಯದ ರಾಜ್ಯ ಸಚಿವರು ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ರಾಷ್ಲಪತಿ ಜತೆಯಾಗಲಿದೆ ಶ್ರವಾಸದ ಎರಡನೇ ಚರಣದಲ್ಲಿ ರಾಮ್ನಾಥ್ ಕೋವಿಂದ್ ಆಸ್ಲೇಲಿಯಾಗೆ ಭೇಟ ನೀಡಲಿದ್ದಾರೆ

ಜಮ್ನು ವಲಯದಲ್ಲಿ ಗಡಿ ಜಿಲ್ಲೆಗಳಾದ ಪೂಂಚ್ ರಜೌರಿ ಮತ್ತು ಕತುವಾಗಳಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಕಾಶ್ನೀರ ವಲಯದಲ್ಲಿ

ಮತದಾರರ ಮನವೊಲಿಕೆಗೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ತೀವ್ರ ಕಸರತ್ತು ನಡೆಸಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ರಾಜಸಾನದಲ್ಲಿ ಚುನಾವಣಾ ಆಯೋಗದ ತಂಡ ಜೆಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳೊಂದಿಗೆ ಇಂದು ಜೈಪುರದಲ್ಲಿ ಸಭೆ ನಡೆಸಿತು ಮುಖ್ಯ ಚುನಾವಣಾ ಆಯುಕ್ತರಾದ ಓ ಪಿ ರಾವತ್ ನೇತೃತ್ವದಲ್ಲಿ ಚುನಾವಣಾ ಆಯೋಗದ ತಂಡ ರಾಜಸ್ತಾನಕ್ಕೆ ಭೇಟ ನೀಡಿದೆ

ಕುಟುಕು ಕಾರ್ಯಾಚರಣೆಯೊಂದು ಬಹಿರಂಗಗೊಂಡ ನಂತರ ಟೊಪ್ಪೊ ಅವರ ವಿರುದ್ದ ಕ್ರಮ ಕ್ಲೆಗೊಳ್ಳಬೇಕೆಂದು ಪ್ರತಿಪಕ್ಷ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿತ್ತು ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರ ಚಟುವಟಿಕೆಗಳ ಮೇಲೆ ಕಣ್ಣಿಡಲು ರಹಸ್ಲ ವಿಡಿಯೋ ಚಿತ್ರೀಕರಣಕ್ಕೆ ವ್ವವಸ್ಥೆ ಮಾಡಿರುವುದಾಗಿ ಹಿರಿಯ ಐಎಎಸ್ ಅಧಿಕಾರಿ ಟೊಪ್ಪೊ ಹೇಳಿದ್ದಾಗಿ ಕಾಂಗ್ರೆಸ್ ಆರೋಪಿಸಿದೆ ರಾಜ್ಯ ಸರ್ಕಾರದ ಆದೇಶದಂತೆ ಈಗ ಟೊಮ್ಲೊ ಅವರನ್ನು ರಾಜ್ಯ ಆಡಳಿತ ಭವನದ ವಿಶೇಷ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ

ಗ್ವಹ ಸಚಿವ ರಾಜ್ನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಸದೀಯ ವ್ಯವಹಾರ ಕುರಿತ ಸಂಪುಟ ಸಮಿತಿ ಸಭೆ ಅಧಿವೇಶನ ನಡೆಸಲು ಈ ದಿನಾಂಕಗಳನ್ನು ಶಿಫಾರಸ್ತು ಮಾಡಿತ್ತು

ಪಳನಿಸ್ವಾಮಿ ಸೇಲಂನಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ

ಚಂಡಮಾರುತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಫೋಷಿಸಲಾಗಿದೆ

ಸಾರಿಗೆ ಸಂಚಾರ ಸುಗಮಗೊಳಿಸಲು ಬಿದ್ದ ಮರ ಹಾಗೂ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ ಈ ಮಧ್ಯೆ ರಾಜ್ಯದ ಒಳನಾಡಿನ ಅನೇಕ ಕಡೆ ಉತ್ತಮ ಮಳೆಯಾಗಿದೆ

ತಮಿಳುನಾಡು ಕರಾವಳಿಗೆ ಅಪ್ಪಳಿಸಿ ಮುನ್ನಡೆದಿರುವ ಗಾಜಾ ಚಂಡಮಾರುತದ ಪರಿಣಾಮವಾಗಿ ಕೇರಳ ರಾಜ್ಯದಲ್ಲಿ ಭಾರಿಯಿಂದ ಅತಿಭಾರಿ ಮಳೆ ನಿರೀಕ್ಷಿತ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಚಂಡಮಾರುತ ಈಗ ಪಶ್ಲಿಮಾಭಿಮುಖವಾಗಿ ಸಾಗುತ್ತಿದ್ದು ಅರಬ್ಲಿಸಮುದ್ರ ಮತ್ತು ಕೇರಳ ಕರಾವಳಿಯಲ್ಲಿ ಕಟ್ಸೆಚ್ಲರವಹಿಸಬೇಕೆಂದು ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ ಲಕ್ಷದ್ವೀಪ ಪ್ರದೇಶದಲ್ಲೂ ನಾಳೆ ಮತ್ತು ನಾಡಿದ್ದು ಭಾರಿ ಮಳೆ ಬೀಳುವುದಾಗಿ ಮುನ್ಲೂಚನೆ ನೀಡಲಾಗಿದೆ ಕನ್ಯಾಕುಮಾರಿ ಸುತ್ತಮುತ್ತ ಪ್ರದೇಶಗಳಿಗೆ ಜೋರು ಗಾಳಿ ಬೀಸುವ ಬಗ್ಗೆ ಸಹ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಪ್ರವಾಸಿಗರ ಬಸ್ತು ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿತೆಂದು ಧಾರವಾಡದ ಪೊಲೀಸ್ ಸೂಪರಿಂಟೆಂಡೆಂಟ್ ಮಾಹಿತಿ ನೀಡಿದ್ದಾರೆ ಗಾಯಗೊಂಡವರಿಗೆ ಹುಬ್ಲಳ್ಳಿಯ ಕಿಮ್ಲ್ ಆಸ್ಪತ್ರೆಯಲ್ಲಿ ಚಿಕಿತ್ಲೆ ನೀಡಲಾಗುತ್ತಿದೆ

ಅಪಘಾತಕ್ಷೀಡಾದ ಪ್ರವಾಸಿಗರ ಬಸ್ತು ಹುಬ್ಬಳ್ಳಿಯಿಂದ ಇತಿಹಾಸ ಪ್ರಸಿದ್ದ ಪ್ರವಾಸಿತಾಣವಾದ ಹಂಪಿಯ ಕಡೆ ಹೊರಟಿತ್ತು

ಭಾರತೀಯ ಜಾಹಿರಾತು ಉದ್ದಮಕ್ಕೆ ಅವರ ಕೊಡುಗೆ ಮಹತ್ತದ್ದಾಗಿದೆ ತಮ್ಮ ಸಕ್ರಿಯ ಅವಧಿಯಲ್ಲಿ ಅವರು ಭಾರತೀಯ ಜಾಹಿರಾತು ಪ್ರಚಾರ ಕ್ಷೇತ್ರದಲ್ಲಿ ಹಲವಾರು ಅವಿಸ್ತರಣೀಯ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಜನಪ್ರಿಯ ಜಾಹಿರಾತು ಲೋಕದ ಗುರು ಪದಂಬಿ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಲಕ್ತಪಡಿಸಿದ್ದಾರೆ

ಫೇಸ್ಬುಕ್ನಲ್ಲಿ ಡಾ ಅಧಿಯಾ ನಿವೃತ್ತಿ ಎನ್ನುವ ಶೀರ್ಷಿಕೆಯಡಿ ತಮ್ ಅಭಿಪ್ರಾಯಗಳನ್ನು ಸಚಿವ ಜೇಟ್ನ ಮೋಸ್ನ್ ಮಾಡಿದ್ದಾರೆ ಸರ್ಕಾರದ ಅನೇಕ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಬ್ಯಾಂಕಿಂಗ್ ಸೇವೆಗಳ ನೆರವಿನೊಂದಿಗೆ ಅನುಷ್ಠಾನಕ್ಕೆ ತರುವಲ್ಲಿ ಡಾ ಅಧಿಯಾ ಅವರ ನಾಯಕತ್ವ ಅತ್ಯುತ್ತಮವಾಗಿತ್ತು ವಿಶೇಷವಾಗಿ ಮುದ್ರಾ ಯೋಜನೆಯ ಯಶಬ್ಲಿಗೆ ಅವರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಸಚಿವ ಜೇಟ್ಲ ಬಣ್ಣಿಸಿದ್ದಾರೆ